ಸಶಕ್ತ ನಾಯಕತ್ವ ಮತ್ತು ಸುಶ್ಕಿರ ಸರ್ಕಾರವಿದ್ದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಪ್ರಧಾನಮಂತ್ರಿ ಸರೇಂದ್ರ ಮೋದಿ ಪ್ರತಿಪಾದನೆ

ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಬಡತನದ ವಿರುದ್ಧ ಸರ್ಜಿಕಲ್ ಸ್ಟೈಕ್ ನಡೆಸಲಾಗುವುದು ರಾಮಲ್ ಗಾಂಧಿ

ಜಲಿಯನ್ ವಾಲಾಬಾಗ್ ಹತ್ಕಾಕಾಂಡ ಸಂಭವಿಸಿ ಇಂದಿಗೆ ನೂರು ವರ್ಷ ಅನಾಮಧೇಯ ಹುತಾತ್ನರಿಗೆ ಶ್ರದ್ಗಾಂಜಲಿ

ಕಲಬುರಗಿ ಲೋಕಸಭಾ ಕ್ಷೇತ್ರ ದರ್ಶನ ಚುನಾವಣೆ ಸಂದರ್ಭದಲ್ಲಿ ಪಲವು ಪಕ್ಷಗಳು ಒಗ್ಗೂಡಿ ಮಹಾಘಟಬಂಧನ್ ಮಾಡಿಕೊಂಡಿವೆ ಇಂತಹ ಪಕ್ಷಗಳ ಗುಂಪಿನಿಂದ ಬಲಿಷ್ಠ ಸರ್ಕಾರ ರಜನೆ ಸಾಧ್ಯವಿಲ್ಲ ದುರ್ಬಲ ಆಡಳಿತ ವ್ಯವಸ್ಥೆ ದೇಶದ ಅಭಿವೃದ್ದಿಯನ್ನು ಕುಂಠಿತಗೊಳಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಇಂದು ಸಂಜೆ ಚುನಾವಣಾ ರ್ಕಾಲಿಯಲ್ಲಿ ಮಾತನಾಡಿದ ಅವರು ಸಶಕ್ತ ನಾಯಕತ್ವದೊಂದಿಗೆ ಸುಶ್ರಿರ ಸರ್ಕಾರವಿದ್ದಾಗ ಮಾತ್ರ ದೇಶದ ಸದೃಢ ಪ್ರಗತಿ ಸಾಧ್ಯ ಎಂದರು ಬಿಜೆಪಿ ಅಂತ್ಯೋದಯದ ಗುರಿಯೊಂದಿಗೆ ಮುನ್ನಡೆಯುತ್ತಿದೆ

ಪ್ರಸಕ್ತ ಚುನಾವಣೆಯಲ್ಲಿ ಆಯ್ಕೆಯಾಗಿ ಅಧಿಕಾರ ದೊರೆತಲ್ಲಿ ಬಿಜೆಪಿ ಮೀನುಗಾರರ ನೆರವಿಗಾಗಿ ಪ್ರತ್ಯೇಕ ಸಚಿವಾಲಯವನ್ನು ಆರಂಭಿಸಲಿದೆ ಆಳ ಸಮುದ್ರ ಮೀನುಗಾರಿಕೆಗೆ ಅರ್ಥಿಕ ನೆರವು ಕಲ್ಪಿಸಲಿದೆ ಎಂದು ಭರವಸೆ ನೀಡಿದರು

ರೈತರ ಹಿತರಕ್ಷಣಗ ಆದ್ಯತೆ ನೀಡಲಾಗುವುದು ನ್ಕಾಯ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ಜನರ ನಿರೀಕ್ಷೆಗಳ ಬಗ್ಗೆ ತಮಗೆ ಅರಿವಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಅವರು ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದರು ಅವರು ಇಂದು ಕೆ ಆರ್ ನಗರದಲ್ಲೂ ಚುನಾವಣಾ ಸಭೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ನ್ಯಾಯ ಮತ್ತು ಅಭಿವೃದ್ಧಿ ಸಾಧಿಸಲು ಬದ್ಧವಾಗಿದೆ ಜೆಡಿಎಸ್ ಕೂಡ ಜೊತೆಗಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಗೆ ಮತ ನೀಡಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದರು ಸಮಿಶ್ರ ಸರ್ಕಾರದ ವಿರುದ್ಧ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಮಾಡಿರುವ ಆರೋಪ ನಿರಾಧಾರ ಎಂದು ಅವರು ಪ್ರತಿಪಾದಿಸದರು

ಸುದ್ವಿಗಾರೊಂದಿಗೆ ಮಾತನಾಡಿದ ಅವರು ಈ ಕುರಿತು ಈಗಾಗಲೇ ಚುನಾವಣಾ ಆಯೋಗ ಪಣಕಾಸು ಇಲಾಖೆಯ ಅಧಿಕಾರಿಗಳನ್ನು ಕರೆಸಿಕೊಂಡು ಚರ್ಚಿಸಿದೆ ಎಂದರು ದೇಶದ ವಿವಿಧ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕುಗಳೊಂದಿಗೆ ವಿಲೀನವಾಗುತ್ತಿದೆ ಕೆಲವು ಬ್ಯಾಂಕುಗಳ ಮೇಲೆ ರಿಸರ್ವ್ ಬ್ಯಾಂಕ್ ಹೇರಿರುವ ನಿರ್ಬಂಧದಿಂದಾಗಿ ಅವು ಸಾಲ ಕೊಡುವ ಶಕ್ತಿಯನ್ನು ಕಳೆದುಕೊಂಡಿದೆ ಎಂದು ವಾಗ್ದಾಳಿ ನಡೆಸಿದರು

ಕುಮಾರ ಸ್ವಾಮಿ ಹೇಳಿದ್ದಾರೆ ಮದ್ದೂರಿನಲ್ಲಿ ಇಂದು ಮಂಡ್ಕ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಪಾಗೂ ತಮ್ಮ ಮತ್ರ ನಿಖಿಲ್ ಪರವಾಗಿ ಮತಯಾಚನೆ ಮಾಡಿದ ಅವರು ನಿನ್ನೆ ಗಂಗಾವತಿಯಲ್ಲಿ ಚುನಾವಣಾ ರ್ಕಾಲಿಯಲ್ಲಿ ಪ್ರಧಾನಮಂತ್ರಿ ಮೋದಿ ತಮ್ಮ ಈ ಹೇಳಿಕೆಯ ಬಗ್ಗೆ ಅಪಾರ್ಥ ಬರುವಂತೆ ಬಿಂಬಿಸಿದ್ದಾರೆ ಎಂದರು ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಿ ವಿ ಸದಾನಂದಗೌಡ ಮಹಾಲಕ್ಷ್ಮೀ ಲೇಜಿಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಬೈಕ್ ರ್ಕಾಲಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಉಪನ್ಯಾಸಕರು ಮತ್ತು ವಿದ್ಯಾರ್ಧಿಗಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟಮಟ್ಟದಲ್ಲಿ ನೀತಿ ಆಯೋಗ್ ಇರುವಂತೆ ಬೆಂಗಳೂರು ನಗರ ಅಭಿವೃದ್ಧಿಗೆ ನಗರಾಭಿವೃದ್ಧಿ ಯೋಜನೆ ಸಂಸ್ಥೆ ರೂಪಿಸುವ ಅಗತ್ಯವಿದೆ ಎಂದರು

ಬೆಳಗಾವಿ ಜೆಲ್ಲಾಧಿಕಾರಿ ಕಚೇರಿಯಿಂದ ಕಂಪ್ಕೂಟರ್ ಆಧರಿಸಿ ಈ ಪ್ರಕ್ರಿಯೆ ನಡೆಸಲಾಯಿತು ಚಿಕ್ಕೋಡಿ ಲೋಕಸಭಾ ಚುನಾವಣಾ ವೀಕ್ಷಕ ಮಧಿವಣ್ಣನ್ ಪಾಗೂ ಅಬು ಹಿಬ್ರಾಹಿಂ ನೇತೃತ್ವದಲ್ಲಿ ಈ ಪ್ರಕ್ರಿಯೆ ಜರುಗಿತು ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಕರಾಳ ಅಧ್ಯಾಯಗಳಲ್ಲಿ ಒಂದಾದ ಜಲಿಯನ್ವಾಲಾಬಾಗ್ ಪತ್ಯಾಕಾಂಡ ನಡೆದು ಇಂದಿಗೆ ಒಂದು ನೂರು ವರ್ಷವಾಗಿದೆ ಬ್ರಿಟಿಷ್ ಭಾರತೀಯ ಇತಿಹಾಸದ ಮಟಗಳಲ್ಲಿ ಅಳಿಸಲಾಗದ ಈ ಘಟನೆಗೆ ಬಲಿಯಾದ ನೂರಾರು ಅನಾಮಧೇಯ ಪುತಾತ್ಮರಿಗೆ ದೇಶ ಗೌರವ ನಮನ ಸಲ್ಲಿಸುತ್ತಿದೆ

ತಪ್ಪಿಸಿಕೊಂಡು ಹೊರಬರಲಾರದೆ ಅಲ್ಲಿಯ ಬಾವಿಗೆ ಧುಮುಕಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರು ಅಸು ನೀಗಿದ್ದರು ಅಮೃತಸರದಲ್ಲಿರುವ ಈ ಸ್ಥಳದಲ್ಲಿ ಇಂದು ಸ್ಮಾರಕವನ್ನು ನಿರ್ಮಿಸಲಾಗಿದೆ ಬ್ರಿಟಿಷ್ ಪಡೆ ಅಮಾಯಕ ಜನರ ಮೇಲೆ ಪಾರಿಸಿದ್ದ ಗುಂಡುಗಳನ್ನು ಸಂರಕ್ಷಿಸಲಾಗಿದೆ ಅಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಾರತೀಯನಲ್ಲೂ ದೇಶಭಕ್ತಿಯನ್ನು ಉದ್ದೀಪಿಸುವ ಸ್ಥಳವಾಗಿದೆ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ದುರಂತ ಘಟನೆ ನಡೆದ ಸ್ಮಾರಕ ಸ್ಥಳದಲ್ಲಿ ಇಂದು ಉಪರಾಷ್ಟಸತಿ ಎಂ ವೆಂಕಯ್ಯನಾಯ್ಡ ವಿಶೇಷ ನಾಣ್ಯ ಮತ್ತು ಅಂಚೆಚೀಟಿಯನ್ನು ಬಿಡುಗಡೆ ಮಾಡಿದರು ಕಳೆದ ವಾರವಷ್ಟೆ ಬಿಟನ್ ಪ್ರಧಾನಿ ಥೆರೇಸಾ ಮೇ ಜಲಿಯನ್ ವಾಲಾ ಬಾಗ್ ಪತ್ಕಾಕಾಂಡ ತಮ್ಮ ದೇಶ ಪಶ್ವಾತ್ತಾಪಪಡುವಂತಪ ಅತ್ಯಂತ ಭೀಕರ ಘಟನೆಯಾಗಿದೆ ಎಂದು ವಿಷಾಧ ವ್ಯಕ್ತಪಡಿಸಿದ್ದನ್ನು ನೆನಮ ಮಾಡಿಕೊಳ್ಳಬಹುದು

ಜಿಲ್ಲಾ ಕೇಂದ್ರಗಳು ನಗರ ಪಟ್ಟಣಗಳಲ್ಲಿ ಅಂಬೇಡ್ಕರ್ ಮತ್ತಳಿಗಳಿಗೆ ಗೌರವಾರ್ಪಣೆ ಮೆರವಣಿಗೆ ಕಾರ್ಯಕ್ರಮಗಳು ಏರ್ಪಾಡಾಗಿವೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಮರ ದೇವನಹಳ್ಳಿ ಹೊಸಕೋಟೆ ಮತ್ತು ನೆಲಮಂಗಲ ತಾಲೂಕಿನ ಶ್ರೀ ರಾಮ ಮತ್ತು ಅಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು

ಪದ್ರಶ್ರೀ ಮರಸ್ನತರೂ ಆಗಿದ್ದ ಅವರು ಪತ್ನಿ ಮತ್ತು ಇಬ್ಬರು ಮತ್ರಿಯರನ್ನು ಅಗಲಿದ್ದಾರೆ ಉಪಗ್ರಹಗಳ ವಿನ್ಯಾಸ ಮತ್ತು ಅಭಿವೃದ್ದಿ ಮತ್ತು ತಯಾರಿಕೆಯಲ್ಲಿ ನಿಷ್ಣಾತರಾಗಿದ್ದ ಡಾ ಎಸ್ ಕೆ ಶಿವಕುಮಾರ್ ಅತಿ ದೂರದ ತರಂಗಾಂತರಗಳನ್ನು ಗ್ರಹಿಸಬಲ್ಲ ಮೊದಲ ದೇಶಿ ನಿರ್ಮಿತ ಆ್ಯಂಟೇನಾ ತಯಾರಿಸುವ ಯೋಜನೆಯ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು

ಮೈಸೂರು ಸ್ವೀಪ್ ವತಿಯಿಂದ ನಗರದಲ್ಲಿ ರನ್ ಫಾರ್ ಡೆಮಾಕ್ರಸಿ ಮತದಾನ ಜಾಗೃತಿ ಆಯೋಜಿಸಲಾಗಿತ್ತು

ಈ ಸಂದರ್ಭದಲ್ಲಿ ಚಿತ್ರನಟ ಮಂಡ್ಕ ರಮೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದಲ್ಲಿ ನಗರ ಪ್ರದೇಶಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆಯಿದೆ ಎಂದು ಕಳವಳ ವ್ಯಕ್ತಪಡಿಸಿದರು

ಅಧಿಕಾರದಲ್ಲಿದ್ದಾಗ ಜನರ ಸಾಕಷ್ಟು ಸಮಸ್ಕೆಗಳನ್ನು ಬಗೆಹರಿಸಲು ಪ್ರಯತ್ನ ನಡೆಸಿದ್ದೇನೆ ನಿವೃತ್ತಿಯ ನಂತರವು ಈ ಕಾರ್ಯ ಮುಂದುವರೆಸಲು ರಾಜಕೀಯ ಸೇರಿದ್ದೇನೆ ಎಂದು ನಿವ್ವತ್ತ ಐಎಎಸ್ ಅಧಿಕಾರಿ ರಕ್ಷಪ್ರಭಾ ರಾಯಚೂರಿನಲ್ಲಿ ಹೇಳಿದ್ದಾರೆ

ಚಿಕ್ಕಬಳ್ಳಾಮರ ಸ್ನೀಪ್ ಸಮಿತಿ ಮತದಾನ ಜಾಗೃತಿಗೆ ಪಲವಾರು ಕಾರ್ಯಕ್ರಮಗಳನ್ನು ಪಮ್ಮಿಕೊಂಡಿದೆ ಇದರ ಭಾಗವಾಗಿ ಚಿಕ್ಕಬಳ್ಳಾಮರ ನಗರ ಜೂನಿಯರ್ ಕಾಲೇಜಿನಲ್ಲಿ ಇಂದಿನಿಂದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಕಾವಳಿ ಹಮ್ಮಿಕೊಂಡಿದೆ

ಬೆಂಕಿ ಹೊತ್ತಿಕೊಂಡಿರುವುದು ತಿಳಿದ ಕೂಡಲೆ ಜಾಲಕ ಎಲ್ಲಾ ಪ್ರಯಾಣಿಕರನ್ನು ಕೆಳಗಿಳಿಸಿದ್ದ ಬಸ್ ಮೂರ್ತಿ ಸುಟ್ಟು ಕರಕಲಾಗಿದೆ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ